ರಾಜಕಾರಣಿಗಳ ವಿರುದ್ದ ಬಾಕಿ ಇರುವ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ಉಪರಾಷ್ಟಪತಿ ಎಂ

ವಾರದ ವಿಳಂಬದ ನಂತರ ಕೇರಳ ಪ್ರವೇಶಿಸಿದ ಮುಂಗಾರು

ಭಾರತ ಮತ್ತು ಮಾಲ್ಡೀವ್ಸ್ ನಿಯೋಗ ಮಟ್ಟದ ಮಾತುಕತೆಯ ನಂತರ ಉಭಯ ನಾಯಕರ ಮಾತುಕತೆ ನಡೆದಿದ್ದು ಇದಾದ ನಂತರ ಹಲವು ಒಪ್ಪಂದಗಳು ಮತ್ತು ತಿಳವಳಕೆ ಪತ್ರಗಳಗೆ ಸಹಿ ಬೀಳುವ ನಿರೀಕ್ಷೆ ಇದೆ ನಂತರ ಉಭಯ ನಾಯಕರು ಜಂಟಿ ಹೇಳಿಕೆ ಪ್ರಕಟಿಸಲಿದ್ದಾರೆ ಮಾಲೆಯ ವೆಲಾನ ಅಂತಾರಾಷ್ಷೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ವಿದೇಶಾಂಗ ಸಚಿವ ಅಬ್ಲಲ್ಲಾ ಶಾಹಿದ್ ಮತ್ತು ಹಿರಿಯ ಅಧಿಕಾರಿಗಳು ಸ್ವಾಗತ ನೀಡಿದರು

ಮಾಲ್ವೀವ್ಸ್ ಸಂಸತ್ ಮಜ್ಲಸ್ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಇಂದು ಭಾಷಣ ಮಾಡಲಿದ್ದಾರೆ ಮಾಲ್ಟೀವ್ಸ್ ಸರ್ಕಾರ ವಿದೇಶಿ ಗಣ್ಯರಿಗೆ ನೀಡುವ ಅತ್ತುನ್ನತ ಪ್ರಶಸ್ತಿಯಾದ ನಿಶಾನ್ ಇಜುದ್ದೀನ್ ಅನ್ನು ಅಧ್ಯಕ್ಷ ಸೋಲಿ ಅವರು ಪ್ರಧಾನಿ ಮೋದಿ ಅವರಿಗೆ ಪ್ರದಾನ ಮಾಡಿದರು ಮಾಲ್ಡೀವ್ಸ್ ಸರ್ಕಾರದ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆಯುತ್ತಿರುವ ಮೊದಲ ವಿದೇಶಿ ಗಣ್ಯ ಮೋದಿ ಅವರಾಗಿದ್ದಾರೆ ಮಾಲೆ ತಲುಪಿದ ನಂತರ ಟ್ವೀಟ್ ಮಾಡಿರುವ ಪ್ರಧಾನಿ ನೆರೆಹೊರೆ ರಾಷ್ಟಗಳೊಂದಿಗೆ ಭಾರತ ಹೊಂದಿರುವ ಬಲಿಷ್ಠ ಸಂಬಂಧದ ಮಹತ್ವವನ್ನು ಈ ಭೇಟ ಪುನರುಚ್ಚರಿಸಿದೆ ಉಭಯ ರಾಷ್ಟಗಳು ವಿವಿಧ ಕ್ಷೇತ್ರಗಳಲ್ಲಿ ಸಂಬಂಧ ಹೆಚ್ಚಿಸಿಕೊಳ್ಳಲು ಈ ಭೇಟ ಸಹಾಯಕವಾಗಲಿದೆ ಎಂದಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಶ್ರೀಲಂಕಾ ರಾಜಧಾನಿ ಕೊಲಂಬೊಗೆ ಪ್ರಯಾಣ ಬೆಳೆಸಲಿದ್ದಾರೆ ನರೇಂದ್ರ ಮೋದಿ ಅವರು ಎರಡನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಶ್ರೀಲಂಕಾಕ್ಕೆ ನಾಳೆ ಚೊಚ್ಚಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ ಶೀಲಂಕಾದಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರಕ್ಕೆ ಥೈರ್ಯ ತುಂಬುವ ನಿಟ್ಟನಲ್ಲಿ ಶ್ರಧಾನಿ ಅವರ ಈ ಶ್ರವಾಸ ಮಹತ್ವ ಪೂರ್ಣದ್ದಾಗಿದೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇತಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಸೇರಿದಂತೆ ಉನ್ನತಮಟ್ಟದ ನಿಯೋಗ ಪ್ರಧಾನಿ ಅವರೊಂದಿಗೆ ತೆರಳಿದೆ

ಅಲ್ಲದೆ ಶ್ರೀಲಂಕಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಭಾರತ ಶ್ರೀಲಂಕಾ ಸಾಗರ ಪ್ರದೇಶ ಸಹಕಾರ ಅರ್ಥಿಕ ಮತ್ತು ಅಭಿವೃದ್ಧಿ ನೆರವು ಹಾಗೂ ಉಭಯ ರಾಷ್ಟಗಳ ಸ್ನೇಹ ಸಂಬಂಧ ಬಲವರ್ಧನೆ ಕುರಿತು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ನಾಯಕತ್ವದ ಜೊತೆ ಮಾತುಕತೆ ನಡೆಸಲಿದ್ದಾರೆ ಮೊದಲ ಅವಧಿಯಲ್ಲಿ ಮೋದಿ ಅವರು ಶ್ರೀಲಂಕಾಕ್ಕೆ ಎರಡು ಬಾರಿ ಭೇಟ ನೀಡಿದ್ದರು ಉಭಯ ರಾಷ್ಟಗಳ ನಡುವೆ ಆರ್ಥಿಕ ಮತ್ತು ಕಾರ್ಯತಂತ್ರ ಸಹಕಾರ ಬಲವರ್ಧನೆಗೆ ಅವರು ಒತ್ತು ನೀಡಿದ್ದರು

ವೆಂಕಯ್ಯ ನಾಯ್ದ ಕರೆ ನೀಡಿದ್ದಾರೆ ಹೈದರಾಬಾದ್ನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ರಾಜಕಾರಣಿಗಳ ವಿರುದ್ಧದ ಪ್ರಕರಣಗಳನ್ನು ವಿಳಂಬ ಮಾಡುವುದರಿಂದ ದೇಶಕ್ಕೆ ಯಾವುದೇ ಅನುಕೂಲ ಆಗದು ಈ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ವಿಶೇಷ ಹೈಕೋರ್ಟ್ ಪೀಠಗಳನ್ನು ಸ್ಥಾಪಿಸಬೇಕು ಎಂದು ಅವರು ಸಲಹೆ ನೀಡಿದರು ಉತ್ತಮ ನಿರ್ವಹಣಾ ನೀತಿಗಳು ಮತ್ತು ಪರಿಣತಿ ಕೆಲಸಗಳು ಕೇವಲ ಬಾಸಗಿ ವಲಯಕ್ಕೆ ಮಾತ್ರ ಸೀಮಿತವಾಗದೆ ಸಾರ್ವಜನಿಕ ರಂಗದಲ್ಲೂ ಅಳವಡಿಸಿಕೊಳ್ಳಬೇಕು ಎಂದರು ದೇಶದ ಅರ್ಥ ವ್ಯವಸ್ಥೆ ತ್ವರಿತವಾಗಿ ಬೆಳವಣಿಗೆ ಕಾಣುತ್ತಿದೆ

ಎಲ್ಲರನ್ನು ಒಳಗೊಂಡ ಪ್ರಗತಿ ಕಾಣಬೇಕಾದರೆ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು ಮತ್ತಪ್ಪು ವೇಗ ಪಡೆದುಕೊಳ್ಳಬೇಕು ಎಂದರುಸ್ವಚ್ಛ ಭಾರತ್ ಭೇಟ ಬಚಾವೋ ಭೇಟ ಪಡಾವೋ ಮತ್ತಿತರ ಮಹತ್ವಕಾಂಕ್ಷಿ ಸರ್ಕಾರದ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಆಂದೋಲನವಾಗಿ ನೋಡದೆ ಅವು ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವಂತಾಗಬೇಕು ಎಂದರು

ಯಾವುದೇ ಧರ್ಮಕ್ಕೆ ಯೋಗವನ್ನು ಕೊಂಡಿ ಹಾಕಬಾರದು ಮಾನವನ ಆರೋಗ್ಕಕರ ದೇಹ ಮತ್ತು ಮನ್ಸಿಗೆ ಯೋಗ ಉತ್ತಮ ಅಭ್ಯಾಸ ಎಂಬುದನ್ನು ಜನರು ಮನಗಾಣಬೇಕು ಎಂದು ಉಪರಾಷ್ಟಪತಿ ಪ್ರತಿಪಾದಿಸಿದರು ಇದಕ್ಕೂ ಮುನ್ನ ಎಂ

ಮೇಘಾಲಯದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಪಕ್ಷ ಎನ್ಪಿಪಿ ಶಿಲ್ಲಾಂಗ್ನಲ್ಲಿಂದು ಮೊದಲ ಈಶಾನ್ಯ ಸಮನ್ವಯ ಸಮಿತಿ ಸಭೆ ನಡೆಸಿತು ಮೇಘಾಲಯ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪಕ್ಷದ ನೆಲೆಯನ್ನು ಬಲಪಡಿಸುವ ಜೊತೆಗೆ ಪಕ್ಷದ ದೃಷ್ಟಿಕೋನ ಮತ್ತು ಪರಿಕಲ್ಪನೆಗಳನ್ನು ಪ್ರಚಾರ ಮಾಡುವುದು ಈ ಸಭೆಯ ಉದ್ದೇಶವಾಗಿದೆ ಎನ್ಪಿಪಿ ಮುಖ್ಯಶ್ಥ ಕೊನ್ರಾಡ್ ಕೆ ಸಂಗ್ಮಾ ಮಾತನಾಡಿ ಎನ್ಪಿಪಿಯನ್ನು ರಾಷ್ಟೀಯ ಪಕ್ಷವಾಗಿ ಗುರುತಿಸಿರುವುದು ಈಶಾನ್ಯ ರಾಜ್ಯಗಳ ಜನರ ದೊಡ್ಡ ಸಾಧನೆಯಾಗಿದೆ ಎಂದರು ಕೇಂದ್ರ ಚುನಾವಣಾ ಆಯೋಗ ಎನ್ಪಿಪಿಯನ್ನು ರಾಷ್ಟೀಯ ಪಕ್ಷವಾಗಿ ಗುರುತಿಸಿರುವುದು ಪಕ್ಷದ ಹೊಸ ಪ್ರಗತಿಗೆ ನಾಂದಿಯಾಗಿದೆ ಎಂದು ಮೇಘಾಲಯದ ಮಾಜಿ ಮುಖ್ಯಮಂತ್ರಿ ಡಾ ಡಿ ಡಿ ಲಪಂಗ್ ತಿಳಿಸಿದ್ದಾರೆ ಅಸ್ಲಾಂ ಅರುಣಾಚಲ ಪ್ರದೇಶ ನಾಗಾಲ್ಕಾಂಡ್ ಮಣಿಪುರ ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯದ ಜನಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು

ಪ್ರಮುಖ ಆರ್ಥಿಕ ರಾಷ್ಟಗಳ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಮುಖ್ಯಸ್ಥರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಬೃಹತ್ ಕಂಪನಿಗಳಿಗೆ ವಿಧಿಸುತ್ತಿರುವ ತೆರಿಗೆ ಪ್ರಮಾಣವನ್ನು ಪರಿಷ್ಠರಿಸುವ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯುತ್ತಿದೆ ಜಾಗತಿಕ ಆರ್ಥಿಕ ವ್ಯವಸ್ಥೆ ಮಂದಗತಿ ಹಿಡಿದಿರುವ ಹಿನ್ನೆಲೆಯಲ್ಲಿ ಕಂಪನಿಗಳಿಗೆ ನ್ಯಾಯಸಮ್ಮತ ತೆರಿಗೆ ವ್ಕವಸ್ಥೆ ಜಾರಿ ಮಾಡುವುದರಿಂದ ಹೆಚ್ಚನ ಮೊತ್ತದ ತೆರಿಗೆ ಸಂಗ್ರಹ ಸಾಧ್ಯವಾಗಲಿದೆ ಎಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಗಿದೆ ಬಹುರಾಷ್ಟೀಯ ತಂತ್ರಜ್ಞಾನ ಕಂಪನಿಗಳಿಗೆ ಡಿಜಿಟಲ್ ತೆರಿಗೆ ವ್ಯವಸ್ಥೆ ಸೃಷ್ಟಿಸಬೇಕು ಎಂಬ ಒತ್ತಾಯ ಸಭೆಯಲ್ಲಿ ವ್ಯಕ್ತವಾಗಿದೆ ತೆರಿಗೆ ವಂಚನೆ ತಡೆಯಬೇಕಾದರೆ ತೆರಿಗೆ ನೀತಿಗಳನ್ನು ಆಧುನೀಕರಿಸಬೇಕು ತಂತ್ರಜ್ಞಾನದ ಮೂಲಕ ಹಣಕಾಸು ಮಾರುಕಟ್ಟೆ ಮತ್ತು ಉದ್ಯಮ ವ್ಯವಹಾರಗಳನ್ನು ಪರಿವರ್ತಿಸಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಜಪಾನ್ ಹಣಕಾಸು ಸಚಿವ ಟರೊ ಅಸೊ ಮಾತನಾಡಿ ಬೃಪತ್ ಕಂಪನಿಗಳಿಗೆ ತೆರಿಗೆ ವ್ಯವಸ್ಥೆ ಪರಿಷ್ಕರಣೆ ಮಾಡಿದರೆ ಅದು ಶತಮಾನದ ಬಹುದೊಡ್ಡ ಸುಧಾರಣೆಯಾಗಲಿದೆ ಎಂದರು ಸಮಾವೇಶದ ನೇಪಥ್ಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಟೀವನ್ ಮುಚಿನ್ ಚೀನಾದೊಂದಿಗೆ ಸೃಷ್ಟಿಯಾಗಿರುವ ವ್ಯಾಪಾರ ಸಮರದ ಕುರಿತು ಮತ್ತಷ್ಟು ಸಂಧಾನ ನಡೆಸಲು ಅಮೆರಿಕ ಮುಕ್ತವಾಗಿದೆ ಆದರೆ ಸಂದಾನಕ್ಕೆ ಚೀನಾ ಬರದಿದ್ದರೆ ಶುಲ್ತಗಳನ್ನು ಪರಿಷ್ಠರಿಸಲಾಗುವುದು ಎಂದು ಎಚ್ಚರಿಸಿದರು

ಉಭಯ ನಾಯಕರು ವ್ಲಾಪಾರ ಮತ್ತು ತಂತ್ರಜ್ಞಾನ ಬಿಕ್ಕಟ್ಲನ ಕುರಿತು ಮಾತುಕತೆ ನಡೆಸಲಿದ್ದಾರೆ

ಕೇರಳದ ಮೂಲಕ ಮಾನ್ದೂನ್ ಆರಂಭವಾಗಿದೆ ಎಂದು ಹವಾಮಾನ ಇಲಾಖೆಯ ನಿಯೋಜಿತ ಮಹಾನಿರ್ದೇಶಕ ಮೃತ್ಯುಂಜಯ ಮೊಹಾಪಾತ್ರ ಇಂದು ತಿಳಿಸಿದ್ದಾರೆ ಕೇರಳದ ಹಲವು ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ

ನಗರದಲ್ಲಿ ಈ ಬಾರಿ ಸಾಮಾನ್ಯ ಪ್ರಮಾಣದ ಮಳೆಯಾಗುವ ನಿರೀಕ್ಷೆ ಇದೆ ಈಶಾನ್ಯ ಭಾರತದಲ್ಲೂ ಈ ಬಾರಿ ಸಾಮಾನ್ಯವಾದ ಮಾನ್ಲೂನ್ ಸಾಧ್ಯತೆ ಇದೆ ಆಂಧಪ್ರದೇಶದ ಮುಖ್ಯಮಂತ್ರಿ ವ್ಯೆಎಸ್ ಜಗನ್ಮೋಹನ್ರೆಡ್ಡಿ ಇಂದು ತಮ್ನ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದಾರೆ

ಎಸ್ ಎಲ್ ನರಸಿಂಹನ್ ಪ್ರಮಾಣವಚನ ದೋಧಿಸಿದರು ಶಂಬಂಗಿ ಚಿನ್ನ ವೆಂಕಟ ಅಪ್ಲಾಲ ನಾಯ್ಡು ಇಂದು ವಿಧಾನಸಭೆಯ ಹಂಗಾಮಿ ಸಭಾಧಕ್ಷರಾಗಿ ಪ್ರಮಾಣ ಸ್ವೀಕರಿಸಿದರು ಸಂಪುಟದಲ್ಲಿ ಪರಿಶಿಷ್ಷ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಕಾಪು ಹಾಗೂ ಅಲ್ಲಸಂಖ್ಯಾತ ವರ್ಗಗಳನ್ನು ಪ್ರತಿನಿಧಿಸುವ ಐವರು ಉಪಮುಖ್ಚಮಂತ್ರಿಗಳನ್ನು ಹೊಂದಲಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಬರುವ ಬುಧವಾರ ಬೆಳಗ್ಗೆ ನೂತನ ಸಚಿವರಿಗೆ ರಾಜ್ಯಪಾಲ ವಜೂಬಾಯಿವಾಲ ಅಧಿಕಾರ ಮತ್ತು ಗೋಷ್ತತೆಯ ಪ್ರಮಾಣವಚನ ದೋಧಿಸಲಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಕಾರ್ಯಾಲಯ ಟ್ಲೀಟ್ನಲ್ಲಿ ತಿಳಿಬಿದೆ

ಡಿ

ಡಿ

ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ದೇಶದ ಅರ್ಧಭಾಗದ ಮೇಲೆ ಹಿಡಿತ ಸಾಧಿಸಿರುವ ತಾಲಿಬಾನ್ ಪ್ರತಿನಿತ್ತ ಅಫ್ರಾನ್ ರಕ್ಷಣಾ ಪಡೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳ ಮೇಲೆ ದಾಳಿ ನಡೆಸುತ್ತಿದೆ